ಕುಮಾರಸ್ವಾಮಿ ಮತ್ತು ಸಚಿವರಾಗಿ ಕೆಲವು ಕಾಂಗ್ರೆಸ್ ಶಾಸಕರಿಂದ ನಾಳೆ ಪ್ರಮಾಣವಚನ ಸ್ವೀಕಾರ ರೈತರ ಸಂಪೂರ್ಣ ಸಾಲ ಮನ್ನಾ ಕುರಿತು ಬಹುಮತ ಸಾಬೀತು ಪಡಿಸಿದ ನಂತರ ಸೂಕ್ತ ನಿರ್ಧಾರ ಎಚ್

ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಖಂಡಿಸಿ ಬಿಜೆಪಿಯಿಂದ ನಾಳೆ ರಾಜ್ಯಾದ್ಯಂತ ಜನಮತ ವಿರೋಧಿ ದಿನಾಚರಣೆ

ಕಾಂಗ್ರೆಸ್ ಜೆಡಿಎಸ್ ಸಮಿಶ್ರ ಸರ್ಕಾರದ ರಚನೆಗೆ ರಾಜ್ಯದಲ್ಲಿ ಬಿರುಸಿನ ಚಟುವಟಕೆಗಳು ನಡೆಯುತ್ತಿವೆ

ಕುಮಾರಸ್ವಾಮಿ ನಾಳೆ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ ಇದೇ ವೇಳೆ ಕಾಂಗೆಸಿನ ಕೆಲವು ಶಾಸಕರು ಸಪ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುವ ನಿರೀಕ್ಷೆ ಇದೆ ರಾಜ್ಯ ಆಡಳಿತದ ಶಕ್ತಿ ಕೇಂದ್ರವಾದ ವಿಧಾನಸೌಧದ ಅಂಗಳದಲ್ಲಿ ನಡೆಯುವ ಸಮಾರಂಭದಲ್ಲಿ ರಾಜ್ಯಪಾಲ ವಾಜು ಬಾಯಿ ವಾಲಾ ನೂತನ ಮುಖ್ಯಮಂತ್ರಿ ಮತ್ತು ಸಚವರಿಗೆ ಅಧಿಕಾರ ಮತ್ತು ಗೌಪ್ಠತೆಯ ಪ್ರಮಾಣವಚನವನ್ನು ಬೋಧಿಸಲಿದ್ದಾರೆ

ಸೂಕ್ತ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ ಸಮಾರಂಭ ವೀಕ್ಷಿಸಲು ಸಾರ್ವಜನಿಕರ ಅನುಕೂಲಕ್ಕಾಗಿ ದೊಡ್ಡ ಎಲ್ಇಡಿ ಪರದೆಗಳನ್ನು ಅಳವಡಿಸಲಾಗುತ್ತಿದೆ ಎಂದು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ತಿ ರತ್ನಪ್ರಭಾ ಮಾಹಿತಿ ನೀಡಿದ್ದಾರೆ ವಿಧಾನಸಭಾ ಚುನಾವಣೆಗೆ ಜೆಡಿಎಸ್ ಪಕ್ಷದ ಚುನಾವಣಾ ಪ್ರಣಾಳಿಕೆಯಲ್ಲಿ ನೀಡಲಾಗಿದ್ದ ಭರವಸೆಗಳ ಷ್ಯೆಕಿ ಪ್ರಮುಖವಾದ ರೈತರ ಸಂಪೂರ್ಣ ಸಾಲ ಮನ್ನಾ ವಿಷಯವನ್ನು ಜೆಡಿಎಸ್ ಕಾಂಗ್ರೆಸ್ ಸಮಿತ್ರ ಸರ್ಕಾರ ಬಹುಮತ ಸಾಬೀತುಪಡಿಸಿದ ನಂತರ ಸ್ಪಷ್ಷವಾಗಿ ನಿರ್ಧರಿಸಲಾಗುವುದೆಂದು ನಿಯೋಜಿತ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ದಕ್ಷಿಣಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲ್ಡೂಟಿನ ಧರ್ಮಸ್ವಳದಲ್ಲಿ ಇಂದು ವಿಶೇಷ ಪೂಜೆ ಸಲ್ಲಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ಪಕ್ಷಕ್ಕೆ ಸಂಪೂರ್ಣ ಬಹುಮತ ದೊರೆತಿದ್ದರೆ ರೈತರ ಸಾಲ ಮನ್ನಾ ಭರವಸೆಯ ಬಗ್ಗೆ ತಾವೊಬ್ಬರೇ ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಾಗುತ್ತಿತ್ತು ಆದರೆ ಜನಾದೇಶದ ಪ್ರಕಾರ ಈಗ ಕಾಂಗ್ರೆಸ್ ಬೆಂಬಲದೊಂದಿಗೆ ಸರ್ಕಾರ ರಚನೆಯಾಗುತ್ತಿದ್ದು ಸಮಿತ್ರ ಸರ್ಕಾರದ ಇತಿಮಿತಿಯಲ್ಲಿ ತಮ್ಮ ಪ್ರಣಾಳಿಕೆಯ ಭರವಸೆಗಳನ್ನು ಈಡೇರಿಸಬೇಕಾಗಿದೆ ಇದಕ್ಕೆ ರಾಜ್ಯದ ಜನತೆಯ ಸಹಕಾರ ಅಗತ್ಯ ಎಂದರು ಪ್ರಸ್ತುತ ರಾಜ್ಯದಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಪಕ್ಷಗಳ ನಡುವೆ ಆಗಿರುವ ಹೊಂದಾಣಿಕೆಯನ್ನು ಅಪವಿತ್ರ ಮೈತ್ರಿ ಎನ್ನುವುದು ಸರಿಯಲ್ಲ

ಬಯಲು ಪ್ರದೇಶಗಳಿಗೆ ನೀರುಣಿಸುವ ಎತ್ತಿನಹೊಳೆ ಯೋಜನೆಯನ್ನು ಕೈಬಿಡುವ ಪ್ರಕ್ಷೆಯೇ ಇಲ್ಲ ಈ ಯೋಜನೆಯೂ ಸೇರಿದಂತೆ ಯಾವುದೇ ಯೋಜನೆಯ ಆಕ್ರಮಗಳನ್ನು ತಡೆಯುವುದು ತಮ್ಮ ಕರ್ತಮ್ಯ ರಾಜ್ಯದ ಯಾವುದೇ ಪ್ರದೇಶದ ಜನತೆಗೆ ಅನಾನುಕೂಲವಾಗದ ರೀತಿ ಯೋಜನೆಗಳನ್ನು ಜಾರಿಗೆ ತರಲಾಗುವುದು ಪ್ರಕೃತಿಯ ಸಂಪತ್ತನ್ನು ಹಾಳುಮಾಡುವುದಿಲ್ಲ ಎಂದು ಕುಮಾರಸ್ವಾಮಿ ಹೇಳಿದರು

ಕುಮಾರಸ್ವಾಮಿ ರೈತರ ಸಾಲ ಮನ್ನಾ ಮಾಡಬೇಕು ಇಲ್ಲದಿದ್ದರೆ ಪ್ರಣಾಳಿಕೆಯಲ್ಲಿನ ಅವರ ಭರವಸೆ ಹುಸಿಯಾಗಲಿದೆ ಎಂದು ಬಿಜೆಪಿ ನಾಯಕ ಕೆ

ಶಿವಮೊಗ್ಗದಲ್ಲಿಂದು ಸುದ್ಲಿಗೋಷ್ಯಿಯಲ್ಲಿ ಮಾತನಾಡಿದ ಅವರು ಜೆಡಿಎಸ್ ಚುನಾವಣಾ ಪ್ರಣಾಳಿಕೆ ಕೇವಲ ಬೋಗಸ್ ಆಗಿದ್ದು ಕುಮಾರಸ್ನಾಮಿ ಒಬ್ಬ ಅವಕಾಶವಾದಿ ರಾಜಕಾರಣಿ ಎಂದು ದೂರಿದರು ಸದ್ಯದಲ್ಲೇ ಅಧಿಕಾರಕ್ಷೆ ಬರಲಿರುವ ಜೆಡಿಎಸ್ ಕಾಂಗ್ಲೆಸ್ ಸಮಿಶ್ರ ಸರ್ಕಾರ ಎಷ್ಟು ದಿನ ನಡೆಯುತ್ತದೆ ಎನ್ನುವ ಖಾತರಿ ಇಲ್ಲ

ದೇವೇಗೌಡ ಸ್ಪಷ್ನಪಡಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರೊಂದಿಗೆ ಮಾತನಾಡಿದ ಅವರು ಕೆಲವು ಮಾಧ್ಯಮಗಳಲ್ಲಿ ಮೈತ್ರಿ ಸರ್ಕಾರದ ಮೇಲೆ ತಾವು ನಿಯಂತ್ರಣ ಹೊಂದಿ ಮುಂದಿನ ಸಚಿವ ಸಂಪುಟ ರಚನೆಯಲ್ಲಿ ಪ್ರಭಾವ ಬೀರುವ ಕುರಿತಂತೆ ಬಿಂಬಿಸಲಾಗುತ್ತಿದೆ ಇದು ನಿಜವಲ್ಲ ಎಂದರು ರಾಜ್ಞದಲ್ಲಿ ನೂತನ ಸರ್ಕಾರ ರಚಿಸಲಿರುವ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳ ಯಾವುದೇ ಪ್ರಮುಖ ನಿರ್ಧಾರದಲ್ಲಾಗಲಿ ಮೈತ್ರಿ ಸರ್ಕಾರ ರಚನೆಯಲ್ಲಾಗಲಿ ಅಥವಾ ಸಮಸ್ವಯ ಸಮಿತಿ ರಚನೆಯಲ್ಲಾಗಲಿ ತಾವು ಶ್ರತ್ವಕ್ಷವಾಗಿ ಅಥವಾ ಪರೋಕ್ಷವಾಗಿ ಮಧ್ಯಪ್ರವೇತಿಸುವುದಿಲ್ಲವೆಂದು ದೇವೇಗೌಡರು ತಿಳಿಸಿದ್ದಾರೆ

ಕುಮಾರಸ್ವಾಮಿ ನಾಳೆ ಪ್ರಮಾಣವಚನ ಸ್ವೀಕರಿಸಲು ವೇದಿಕೆ ಸಜ್ಜಾಗಿರುವ ನಡುವೆಯೇ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಸರ್ಕಾರದ ಸಚಿವ ಸಂಪುಟದ ಕುರಿತು ಉಭಯ ಪಕ್ಷಗಳ ನಾಯಕರು ಗಂಭೀರ ಚರ್ಚಿ ನಡೆಸಿದ್ದಾರೆ

ಪಾಟೀಲ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಿನ್ನೆ ನಡೆದ ತಮ್ಮ ಸಮುದಾಯದ ಶಾಸಕರ ಸಭೆಯಲ್ಲಿ ಈ ದೇಡಿಕೆ ವ್ಯಕ್ತವಾಗಿದ್ದು ಉಪಮುಖ್ಯಮಂತ್ರಿ ಸ್ಥಾನಕ್ಕೂ ಲಿಂಗಾಯತ ವೀರಶ್ಲೆವ ಸಮುದಾಯದ ಹಿರಿಯ ಶಾಸಕರಿಗೆ ಆದ್ದತೆ ದೊರೆಯಬೇಕು ಪ್ರಾದೇತಿಕ ಸಮಾನತೆಯ ದೃಷ್ಷಿಯಿಂದಲೂ ಈ ಬೇಡಿಕೆ ನ್ಯಾಯಯುತವಾಗಿದೆ ಎಂದರು ಜೆಡಿಎಸ್ ರಾಜ್ಯಾಧ್ವಕ್ಷ ಮತ್ತು ನಿಯೋಜಿತ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಹಾಗೂ ಕಾಂಗ್ರೆಸ್ ನಾಯಕ ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂದಿಗೂ ಈ ಬಗ್ಗೆ ಪ್ರಸ್ತಾಪಿಸಿರುವುದಾಗಿ ಎಂ

ಪಾಟೀಲ್ ಹೇಳಿದರು ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಡುವೆ ಅಪವಿತ್ರ ಮೈತ್ರಿ ಏರ್ಪಟ್ಟರುವುದು ಪ್ರಚಾಪ್ರಭುತ್ವಕ್ಷೆ ಅಪಚಾರ ಮಾಡಿದಂತಾಗಿದೆ ಇದನ್ನು ಖಂಡಿಸಲು ಬಿಜೆಪಿ ನಾಳೆ ರಾಜ್ಯಾದ್ಯಂತ ಜನಮತ ವಿರೋಧಿ ದಿನವನ್ನು ಆಚರಿಸಲಿದೆ ಎಂದು ಬಿಜೆಪಿ ಶಾಸಕ ಸಿಟಿ ರವಿ ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಸಮಿತ್ರ ಸರ್ಕಾರ ಜನರ ಹಿತರಕ್ಷಣೆಯಲ್ಲಿ ಯಶಸ್ವಿಯಾಗುವುದು ಕಷ್ಷಸಾಧ್ಯ ಎನಿಸುತ್ತಿದೆ ರೈತರ ಸಾಲ ಮನ್ನಾ ಮಾಡದ ಸರ್ಕಾರ ಯಾವುದೇ ಭರವಸೆಗಳನ್ನು ಈಡೇರಿಸುವುದೂ ಅನುಮಾನ ಎಂದು ಅವರು ಹೇಳಿದರು ಕೇರಳದ ಕೋಜಿಕೋಡ್ ಜಿಲ್ಲೆಯಲ್ಲಿ ಕಾಣಿಸಿಕೊಂಡಿರುವ ಮಾರಣಾಂತಿಕ ನಿಘಾ ವೈರಾಣು ಸೋಂಕಿನ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ

ರಾಮಕೃಷ್ಣ ರಾವ್ ತಿಳಿಸಿದ್ದಾರೆ ದಕ್ಷಿಣಕನ್ನಡ ಜಿಲ್ಲೆಗೆ ಕೇರಳದಿಂದ ಹೆಚ್ಚನ ಸಂಖ್ಯೆಯಲ್ಲಿ ಜನರು ಪ್ರತಿನಿತ್ತ ಬಂದು ಹೋಗುವುದರಿಂದ ರೋಗ ಪರಡದಂತೆ ಮನ್ನೆಚ್ದರಿಕೆ ವಹಿಸಲು ತಪಾಸಣಾ ಫಟಕಗಳನ್ನು ತೆರೆಯಲಾಗಿದೆ ಕೇರಳ ರಾಜ್ಯಕ್ಷೆ ಹೊಂದಿಕೊಂಡಿರುವ ಜಿಲ್ಲೆಗಳಲ್ಲಿ ತೀವ್ರ ನಿಗಾ ಇಡುವಂತೆ ಅಧಿಕಾರಿಗಳಿಗೆ ಆದೇಶಿಸಲಾಗಿದೆ ಪ್ರಾಣಿಗಳಿಂದ ಹರಡುವ ನಿಫಾ ಸೋಂಕಿನ ಲಕ್ಷಣದ ವ್ಯಕ್ತಿಗಳು ಚಿಕಿತ್ತೆಗೆ ಬಂದಲ್ಲಿ ಸೂಕ್ತ ಎಚ್ಚರಿಕೆವಹಿಸಬೇಕೆಂದು ಆರೋಗ್ಯ ಇಲಾಖೆ ಆಸ್ವತ್ರೆಗಳಿಗೆ ಆದೇಶಿಸಿದೆ ಬಾವಲಿಗಳು ಕಟ್ಟರಬಹುದಾದ ಸಾಧ್ಯತೆಯ ಹಿನ್ನೆಲೆಯಲ್ಲಿ ಮರಗಳಂದ ಉದುರಿದ ಹಣ್ಣುಗಳನ್ನು ತಿನ್ನಬಾರದೆಂದು ಆರೋಗ್ಯ ಇಲಾಖೆ ಜನರಿಗೆ ಎಚ್ಚರಿಕೆ ನೀಡಿದೆ

ಅತಿ ಹಿಂದುಳಿದಿರುವ ಈ ಗ್ರಾಮಗಳ ವಿಕಾಸಕ್ಕೆ ಹಲವು ಕ್ರಮಗಳನ್ನು ಕೈಗೊಳ್ಳಲಾಯಿತು ಎಂದು ತಿಳಿಸಿದರು ಅಭಿಯಾನದ ಅವಧಿಯಲ್ಲಿ ಗ್ರಾಮಗಳ ಅಭಿವೃದ್ದಿಗಾಗಿ ಕೇಂದ್ರ ಸರ್ಕಾರ ರೂಪಿಸಿರುವ ಯೋಜನೆಗಳ ಸಮರ್ಪಕ ಅನುಷ್ಠಾನದ ಬಗ್ಗೆ ಪರಿತೀಲಿಸಲಾಯಿತು

ವಿಶಿಷ್ಟ ಶ್ರಯೋಗವಾದ ಈ ಅಭಿಯಾನದ ವೇಳೆ ಹಳ್ಳಗಳಿಗೆ ಉಜಾಲಾ ಉಜ್ವಲಾ ಮತ್ತು ಮಕ್ಕಳಿಗೆ ಮಾರಣಾಂತಿಕ ರೋಗಗಳಿಂದ ರಕ್ಷಣೆ ಒದಗಿಸುವ ಇಂದ್ರ ಧನುಷ್ ಕಾರ್ಯಕ್ರಮಗಳ ಪ್ರಯೋಜನವನ್ನು ತಲುಪಿಸಲಾಯಿತು ಎಂದು ಅಮಿತ್ ಶಾ ತಿಳಿಸಿದರು

ಮಾತನಾಡಲಿದ್ದಾರೆ

ತಂಡಗಳು ಸೆಣಸಲಿದ್ದು ಈ ವಿಜೇತ ತಂಡ ಫೈನಲ್ ಪ್ರವೇಶಿಸಲಿದೆ ಪರಾಜಿತ ತಂಡಕ್ಕೆ ಮತ್ತೊಂದು ಅರ್ಹತಾ ಸುತ್ತಿನ ಪಂದ್ಯದಲ್ಲಿ ಆಡುವ ಅವಕಾಶ ಇರುತ್ತದೆ

ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಸಸಿಕಾಂತ್ ಸೆಂಥಿಲ್ ಸೂಚಿಸಿದ್ದಾರೆ ಕರಾವಳಿ ಒಳನಾಡಿನ ಬಹುತೇಕ ಸ್ವಳಗಳಲ್ಲಿ ಮಳೆಯಾಗಿದೆ

ಮುನ್ನೂಚನೆಯಂತೆ ರಾಜ್ಯಾದ್ಯಂತ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗಬಹುದು ಕರಾವಳಿಯಲ್ಲಿ ಜೋರು ಗಾಳಿಯ ಮುನ್ನೆಜ್ಜರಿಕೆ ನೀಡಲಾಗಿದ್ದು

ಬೆಂಗಳೂರು ಮತ್ತು ಸುತ್ತಮುತ್ತ ಮೋಡಕವಿದ ವಾತಾವರಣವಿದ್ದು ಸಂಜೆ ಅಥವಾ ರಾತ್ರಿಯ ವೇಳೆಗೆ ಹಲವೆಡೆ ಮಳೆ ನಿರೀಕ್ಷಿತ